ಆಂಧ್ರ ಪ್ರದೇಶ ಅರುಣಾಚಲ ಪ್ರದೇಶ ಮೇಘಾಲಯ ಮಿಜೋರಾಂ ನಾಗಾಲ್ಡಾಂಡ್ ಸಿಕ್ಕಿಂ ಅಂಡಮಾನ್ ಮತ್ತು ನಿಕೋಬಾರ್ ಲಕ್ಷದ್ವೀಪ ತೆಲಂಗಾಣ ಮತ್ತು ಉತ್ತರಾಖಂಡ ರಾಜ್ಜಗಳ ಎಲ್ಲಾ ಲೋಕಸಭಾ ಕ್ಷೇತ್ರಗಳಿಗೆ ಈ ಹಂತದಲ್ಲಿ ಮತದಾನ ನಡೆಯಲಿದೆ ಜೊತೆಗೆ ಅಸ್ಲಾಂ ಬಿಹಾರ ಛತ್ತೀಸ್ಗಢ ಜಮ್ಮ ಮತ್ತು ಕಾಶ್ಮೀರ ಮಹಾರಾಷ್ಷ ಮಣಿಪುರ ಒಡಿತಾ ತ್ರಿಪುರಾ ಉತ್ತರ ಪ್ರದೇಶ ಮತ್ತು ಪಶ್ಚಿಮ ಬಂಗಾಳ ರಾಜ್ಯಗಳ ಹಲವು ಕ್ಷೇತ್ರಗಳಲ್ಲಿ ಕೂಡಾ ಈ ಹಂತದಲ್ಲಿ ಮತದಾನ ನಡೆಯಲಿದೆ

ಮುಕ್ತ ಹಾಗೂ ನ್ಯಾಯಸಮ್ಮತ ಮತ್ತು ಶಾಂತಿಯುತ ಮತದಾನ ಖಾತರಿಪಡಿಸಲು ಚುನಾವಣಾ ಅಧಿಕಾರಿಗಳು ಅಗತ್ಯ ಏರ್ಪಾಡುಗಳನ್ನು ಕೈಗೊಂಡಿದ್ದಾರೆ

ಉತ್ತರ ಪ್ರದೇಶದಲ್ಲಿ ಚುನಾವಣಾ ಬಹಿರಂಗ ಶ್ರಚಾರ ಮುಗಿದ ನಂತರ ಈಗ ಅಭ್ವರ್ಥಿಗಳು ಮನೆ ಮನೆಗೆ ತೆರಳಿ ಮತ ಯಾಚಿಸುವುದರಲ್ಲಿ ತೊಡಗಿದ್ದಾರೆ ಉತ್ತರಾಖಂಡದ ಐದು ಸಂಸದೀಯ ಕ್ಷೇತ್ರಗಳಿಗೆ ಮೊದಲ ಹಂತದಲ್ಲಿ ಮತದಾನ ನಡೆಯಲಿದ್ದು ಶಾಂತಿಯುತ ಮತದಾನಕ್ಕಾಗಿ ಎಲ್ಲಾ ಏರ್ಪಾಡುಗಳನ್ನು ಮಾಡಲಾಗಿದೆ ಅಸ್ಸಾಂನಲ್ಲಿ ಮೊದಲ ಹಂತದಲ್ಲಿ ಲಖೀಂಪುರ್ ತೇಜ್ ಪುರ್ ಕಲಿಯಾಬೋರ್ ದಿಬ್ರುಗಢ್ ಮತ್ತು ಜೋರ್ಹಟ್ ಸ್ವಾನಗಳಿಗಾಗಿ ಮತದಾನ ನಡೆಯಲಿದೆ ನಾಳೆ ನಡೆಯಲಿರುವ ಮೊದಲ ಹಂತದ ಲೋಕಸಭಾ ಚುನಾವಣೆಗಳಿಗಾಗಿ ಭಾರತೀಯ ಚುನಾವಣಾ ಆಯೋಗ ಮತದಾನದ ಸಮಯ ಪ್ರಕಟಿಸಿದೆ

ದಾಳಿ ಹಿನ್ನೆಲೆಯಲ್ಲಿ ರಾಜ್ಯ ಮುಖ್ಯ ಚುನಾವಣಾಧಿಕಾರಿ ನಕ್ಷಲ್ಪೀಡಿತ ಪ್ರದೇಶಗಳ ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪೊಲೀಸ್ ವರಿಷ್ಣಾಧಿಕಾರಿಗಳೊಂದಿಗೆ ವಿಡಿಯೋ ಕಾನ್ಫರೆನ್ಸ್ ಮೂಲಕ ತುರ್ತು ಸಭೆ ನಡೆಸಿದ್ಲು ಪ್ರಥಮ ಮತ್ತು ದ್ವಿತೀಯ ಹಂತದ ಮತದಾನ ಹಿನ್ನೆಲೆಯಲ್ಲಿ ಗರಿಷ್ಠ ಭದ್ರತಾ ಕ್ರಮ ಜರುಗಿಸುವಂತೆ ಸೂಚಿಸಿದ್ದಾರೆ ಎಂದು ಆಯೋಗ ತಿಳಿಸಿದೆ ನಾಲ್ಕನೇ ಹಂತದ ಲೋಕಸಭಾ ಚುನಾವಣೆಗಳಿಗಾಗಿ ನಿನ್ನೆ ನಾಮಪತ್ರ ಸಲ್ಲಿಕೆ ಪ್ರಕ್ರಿಯೆ ಪೂರ್ಣಗೊಂಡಿದ್ದು ಇಂದು ನಾಮಪತ್ರ ಪರಿತೀಲನೆ ನಡೆಯಲಿದೆ

ಮಧ್ಯಪ್ರದೇತದಲ್ಲಿ ಮಾಜಿ ಕೇಂದ್ರ ಸಚಿವ ಪ್ರಹ್ಲಾದ್ ಪಟೇಲ್ ಹಾಗೂ ನಗರ ಮೇಯರ್ ಸ್ವಾತಿ ಗೋಡ್ಲೋಲೆ ಸೇರಿದಂತೆ ಏಳು ಮಂದಿ ಬಿಜೆಪಿ ಮುಖಂಡರ ವಿರುದ್ದ ನೀತಿಸಂಹಿತೆ ಉಲ್ಲಂಘನೆಯ ಆರೋಪದ ಮೇಲೆ ಜಬಲ್ಪುರದಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಅಲ್ಲದೇ ಬಿಜೆಪಿಯ ಜಬಲ್ಪುರ್ ಲೋಕಸಭಾ ಕ್ಷೇತ್ರದ ಅಭ್ದರ್ಥಿ ರಾಕೇಶ್ ಸಿಂಗ್ ಅವರಿಗೆ ಕೂಡಾ ಚುನಾವಣಾ ನೀತಿಸಂಹಿತೆ ಉಲ್ಲಂಘನೆಯ ಆರೋಪದ ಮೇಲೆ ಕಾರಣ ಕೇಳಿ ನೋಟಸ್ ಜಾರಿ ಮಾಡಲಾಗಿದೆ ಎಂದು ಜಿಲ್ಲಾಧಿಕಾರಿ ಛಾವಿ ಭಾರಧ್ವಾಜ್ ಹೇಳಿದ್ದಾರೆ ಇದಲ್ಲದೇ ರಾಜ್ಲ ಕಾನೂನು ಮತ್ತು ಸಾರ್ವಜನಿಕ ಸಂಪರ್ಕಗಳ ಖಾತೆ ಸಚಿವ ಮತ್ತು ಕಾಂಗ್ರೆಸ್ ನಾಯಕ ಪಿ

ಶರ್ಮಾ ಅವರ ವಿರುದ್ದ ಕೂಡಾ ಪ್ರಕರಣ ದಾಖಲಾಗಿದೆ ಇವರು ಈ ತಿಂಗಳಾರಂಭದಲ್ಲಿ ನಡೆದ ಚುನಾವಣಾ ರ್ಡಾಲಿಯ ಸಂದರ್ಭದಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಉದ್ಯೋಗದ ವಾಗ್ದಾನ ಮಾಡಿದ ಆರೋಪದ ಹಿನ್ನೆಲೆಯಲ್ಲಿ ಈ ಪ್ರಕರಣ ದಾಖಲಿಸಲಾಗಿದೆ ಲೋಕಸಭಾ ಚುನಾವಣೆಯ ಮೊದಲ ಹಂತದಲ್ಲಿ ಪಶ್ಚಿಮ ಬಂಗಾಳದ ಕೂಚ್ ಬಿಹಾರ್ ಮತ್ತು ಅಲಿಪುರ್ ದೌರ್ ಲೋಕಸಭಾ ಕ್ಷೇತ್ರಗಳಲ್ಲಿ ನಾಳೆ ಮತದಾನ ನಡೆಯಲಿದೆ ಮುಕ್ತ ಮತ್ತು ನ್ಲಾಯಸಮ್ತ ಮತದಾನ ಬಾತರಿಪಡಿಸಲು ಚುನಾವಣಾ ಆಯೋಗ ಎಲ್ಲಾ ಅಗತ್ಯ ಕ್ರಮಗಳನ್ನು ಕೈಗೊಂಡಿದೆ ಮತದಾರರ ಮತ್ತು ಕಾರ್ಯಕರ್ತರ ವಿತ್ವಾಸ ವೃದ್ಧಿಸಲು ಅವಶ್ಯ ಕ್ರಮಗಳು ಹಾಗೂ ಸುರಕ್ಷತೆಗಾಗಿ ಅಗತ್ಯ ಭದ್ರತಾ ಸಿಬ್ಲಂದಿಯನ್ನು ನಿಯೋಜಿಸಲಾಗಿದೆ

ಬಲಿಷ್ಣ ಸರ್ಕಾರ ದೇಶದ ಮತದಾರರ ಆಯ್ಲೆಯಾಗಬೇಕು ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಪ್ರತಿಪಾದಿಸಿದ್ದಾರೆ ಚಿತ್ರದುರ್ಗದಲ್ಲಿ ನಿನ್ನೆ ಬಿಜೆಪಿ ಏರ್ಪಡಿಸಿದ್ದ ಚುನಾವಣಾ ಸಭೆಯಲ್ಲಿ ಮಾತನಾಡಿದ ಪ್ರಧಾನಿ ಅಸ್ಹಿರ ಮತ್ತು ಅಭದ್ರ ಸರ್ಕಾರಗಳಿಂದ ದೇಶ ಕಟ್ಟಲು ಸಮಗ್ರವಾಗಿ ಅಭಿವೃದ್ದಿಪಡಿಸಲು ಸಾಧ್ಯವಿಲ್ಲ ಎಂಬುದನ್ನು ಮತದಾರ ಅರಿತುಕೊಳ್ಟಬೇಕು ಎಂದರು ರಾಜ್ಲದ ಜೆಡಿಎಸ್ ಕಾಂಗ್ರೆಸ್ ಸಮಿತ್ರ ಸರ್ಕಾರ ಸಾಲ ಮನ್ನಾವನ್ನು ಪೂರ್ಣಪ್ರಮಾಣದಲ್ಲಿ ಜಾರಿಗೊಳಿಬಲ್ಲ

ಬಿಜೆಪಿ ಜನರಿಗೆ ಕೊಟ್ಟ ಮಾತಿನಂತೆ ನಡೆದುಕೊಂಡಿದೆ ಎಂದರು ಬಳಿಕ ಮೈಸೂರಿನ ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇತದ ಸರ್ವೋತೋಮುಖ ಅಭಿವೃದ್ದಿ ಬಿಜೆಪಿಯ ಸಂಕಲ್ಪವಾಗಿದೆ ಸ್ವಚ್ದ ಭಾರತ ಯೋಜನೆಯಡಿ ಮೈಸೂರು ಪ್ರಗತಿ ಸಾಧಿಸಿದೆ

ರಾಜ್ಲದಲ್ಲಿ ಕಾಂಗ್ರೆಸ್ ನಾಯಕರು ಮತ್ತು ಮುಖ್ಯಮಂತ್ರಿ ನಡುವೆ ಹೊಂದಾಣಿಕೆ ಇಲ್ಲ ಇದು ಆಡಳಿತದ ಮೇಲೆ ಪರಿಣಾಮ ಬೀರುತ್ತಿದೆ ವಿರೋಧ ಪಕ್ಷಗಳಿಗೆ ಮೋದಿ ಅವರನ್ನು ಅಧಿಕಾರದಿಂದ ಕೆಳಗಿಳಿಸುವುದೇ ಚಿಂತೆಯಾಗಿದೆ ಎಂದು ನರೇಂದ್ರ ಮೋದಿ ಆರೋಪಿಸಿದರು

ಭಾರತ ಜಾಗತಿಕವಾಗಿ ಅತಿವೇಗದಲ್ಲಿ ಅಭಿವೃದ್ದಿ ಸಾಧಿಸುತ್ತಿರುವ ಬೃಹತ್ ಆರ್ಥಿಕತೆಯ ರಾಷ್ಟವಾಗಿ ಮುಂದುವರೆಯಲಿದೆ ಎಂದು ಅಂತಾರಾಷ್ಷೀಯ ಹಣಕಾಸು ನಿಧಿ ಐಎಂಎಫ್ ತಿಳಿಸಿದೆ

ಐಎಂಎಫ್ ಮತ್ತು ವಿಶ್ವಬ್ಲಾಂಕ್ನ ವಾರ್ಷಿಕ ಋತುಮಾನ ಸಭೆ ಹಿನ್ನೆಲೆಯಲ್ಲಿ ಈ ವರದಿ ಬಿಡುಗಡೆ ಮಾಡಲಾಗಿದೆ ಭಾರತವು ರಚನಾತ್ಪಕ ಮತ್ತು ಹಣಕಾಸು ವಲಯದ ಸುಧಾರಣಾ ಕ್ರಮ ಹಾಗೂ ಸಾರ್ವಜನಿಕ ಸಾಲ ಪ್ರಮಾಣ ಕಡಿಮೆ ಮಾಡುವ ಪ್ರಯತ್ನ ಮುಂದುವರೆಸುವ ನಿರೀಕ್ಷೆ ಇದೆ ಎಂದು ವರದಿ ತಿಳಿಸಿದೆ

ಯಾವುದೇ ಪಕ್ಷಕ್ಕೆ ಸ್ಪಷ್ಟ ಬಹುಮತ ದೊರೆಯುವ ಸಾಧ್ಯತೆಗಳು ಇಲ್ಲ ಎಂದು ಸಮೀಕ್ಷೆಗಳು ತಿಳಿಸಿವೆ

ಈ ಮಧ್ಯೆ ಇಬ್ಬರು ನಾಯಕರು ತಮಗೆ ಸ್ವಷ್ಟ ಜಯ ದೊರೆಯಲಿದೆ ಎಂಬ ವಿಶ್ವಾಸ ವ್ವಕ್ತಪಡಿಸಿದ್ದಾರೆ ಬಹುತೇಕ ಸಮೀಕ್ಷೆಗಳು ಅಧಿಕಾರಾರೂಢ ಬೆಂಜಮಿನ್ ನೇತನ್ಯಾಹು ನೇತೃತ್ವದ ಮೈತ್ರಿಕೂಟ ಮತ್ತೆ ಸರ್ಕಾರ ರಚಿಸಲಿದೆ ಎಂದು ವಿಶ್ಲೇಷಿಸಿದೆ ಆದರೆ ಮತ್ತೊಂದು ಮತಗಟ್ಟೆ ಸಮೀಕ್ಷೆ ಗಾಂಜ್ ನೇತೃತ್ವದ ಮೈತ್ರಿಕೂಟ ಈ ಬಾರಿ ಬಹುಮತ ಪಡೆಯಲಿದೆ ಎಂದು ವಿಶ್ಲೇಷಿಸಿದೆ